ನವ ಭಾರತ ದಲ್ಲಿ ಭಾರತ ಹಾಗೂ ಜಪಾನ್ ನಡುವಣ ಬಾಂಧವ್ಕ ಮತ್ತಪ್ಪು ಬಲಿಷ್ಠಗೊಳ್ಳಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಜಪಾನ್ ನಗರಿ ಕೊಬೆಯಲ್ಲಿ ಇಂದು ಸಂಜೆ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಭಾರತದ ಆರ್ಥಿಕ ಅಭಿವೃದ್ದಿಯಲ್ಲಿ ಜಪಾನ್ ಮಹತ್ವದ ಪಾತ್ರ ವಹಿಸುತ್ತಿದೆ ಕಾರು ತಯಾರಿಕೆಯಿಂದ ಹಿಡಿದು ಬುಲೆಟ್ ಟ್ರೈನ್ಗಳ ತಯಾರಿಕೆಯವರೆಗೆ ಎರಡು ದೇಶಗಳು ಒಗ್ಗೂಡಿ ಸಹಕರಿಸುವ ಮೂಲಕ ಉಭಯ ದೇಶಗಳ ಬಾಂಧವ್ಯ ಕಾಲಕಾಲಕ್ಕೆ ಬಲಿಷ್ಟಗೊಂಡಿದೆ ಎಂದರು ದ್ವಿಪಕ್ಷೀಯ ಬಾಂಧವ್ಲಗಳು ಸದ್ವಢಗೊಂಡಿದ್ದು

ಭಾರತದ ಪ್ರತಿಭೆ ಹಾಗೂ ಮಾನವ ಶಕ್ತಿ ಜಪಾನ್ ದೇಶದ ಬಲವನ್ನು ಹೆಚ್ಲಿಸಿದೆ ಎಂದರು

ಹಲವು ಭಾರತೀಯರು ಜಪಾನ್ನಿಂದ ಭಾರತಕ್ಕೆ ಬಂದು ಹಲವು ವಲಯಗಳಲ್ಲಿ ಶ್ರಮಿಸುತ್ತಿದ್ದಾರೆ ಹಲವರು ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿ ಜನರಲ್ಲಿ ಪ್ರಜಾಸತ್ತಾತ್ಕಕ ಪ್ರಕ್ರಿಯೆಗಳ ಸಂದೇಶಗಳನ್ನು ರವಾನಿಸಿದ್ದಾರೆ ಎಂದರು

ಈ ಜನಸಂಖ್ಯೆ ಚೀನಾ ಹೊರತು ಪಡಿಸಿದರೆ ಎಲ್ಲಾ ದೇಶಗಳ ಒಟ್ಟು ಜನಸಂಖ್ಯೆ ಆಗಲಿದೆ ಎಂದರು

ಜಪಾನ್ ಪ್ರಧಾನಿ ಶಿಂಜೊ ಅಬೆ ಅವರೊಂದಿಗೆ ಮಾತುಕತೆ ನಡೆಸಿದರು

ಭಾರತ ಹಾಗೂ ಜಪಾನ್ನ ಸ್ನೇಹ ಉತ್ತಮವಾಗಿದ್ದು ಭವಿಷ್ಯದಲ್ಲಿಯೂ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಪಿಎಂಓ ತಿಳಿಸಿದೆ ಜಪಾನ್ನ ರೈವಾ ಎರಾದಲ್ಲಿ ಇದು ಉಭಯ ರಾಷ್ಟಗಳ ನಾಯಕರ ನಡುವಿನ ಮೊಟ್ಟಮೊದಲ ಸಭೆಯಾಗಿತ್ತು ಪರಸ್ಪರ ಹಿತಾಸಕ್ತಿಯನ್ನೊಳಗೊಂಡ ವಿಚಾರಗಳ ಬಗ್ಗೆ ಮೋದಿ ಹಾಗೂ ಶಿಂಜೊ ಅಬೆ ವಿಸ್ತತವಾಗಿ ಚರ್ಚಿಸಿದರು ಎಂದು ವಿದೇಶಾಂಗ ವ್ಲವಹಾರ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ಸಭೆಯ ಸಂದರ್ಭದಲ್ಲಿ ಮೋದಿ ಅವರು ಮಾತನಾಡಿ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ವಾರ್ಷಿಕ ಶೃಂಗಸಭೆಯಲ್ಲಿ ಭಾರತಕ್ಕೆ ಶಿಂಜೊ ಅಬೆ ಭೇಟಿ ನೀಡುವುದನ್ನು ತಾವು ಎದುರುನೋಡುತ್ತಿರುವುದಾಗಿ ಹೇಳದರು ಇಂಡೋ ಪೆಸಿಫಿಕ್ ವಲಯ ಕುರಿತಂತೆ ಆಸಿಯಾನ್ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳನ್ನು ಭಾರತ ಸ್ವಾಗತಿಸಿದೆ ಈ ಪ್ರದೇಶದಲ್ಲಿ ತನ್ನದೆ ಕಲ್ಪನೆಗಳನ್ನು ರೂಪಿಸಲು ಆಸಿಯಾನ್ ವ್ಯಕ್ತಪಡಿಸುವ ಅಂಶಗಳನ್ನು ಭಾರತ ಅಳವಡಿಸಿಕೊಳ್ಳಲಿದೆ ಎಂದು ಭಾರತ ತಿಳಿಸಿದೆ

ಆಸಿಯಾನ್ ಸಹಭಾಗಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳಲು ಭಾರತ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ ದಕ್ಷಿಣ ಪೂರ್ವ ಏಷ್ಣಾ ದೇಶಗಳ ಸಂಘಟನೆ ಆಸಿಯಾನ್ ಭಾನುವಾರ ಅಧಿಕೃತವಾಗಿ ಇಂಡೋ ಪೆಸಿಫಿಕ್ ವಲಯ ಕುರಿತ ತನ್ನ ಮುನ್ನೋಟಗಳನ್ನು ಪ್ರಕಟಿಸಿತ್ತು ಜಮ್ನು ಮತ್ತು ಕಾಶ್ತೀರದ ಶ್ರೀನಗರದಲ್ಲಿಂದು ಕೇಂದ್ರ ಗ್ವಹ ಸಚಿವ ಅಮಿತ್ ಷಾ ರಾಜ್ಯದಲ್ಲಿನ ಒಟ್ಟಾರೆ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಭದ್ರತಾ ಪರಿಸ್ಥಿತಿ ಕುರಿತು ಉನ್ನತಮಟ್ಟದ ಸಭೆ ನಡೆಸಿ ಪರಾಮರ್ಶೆ ನಡೆಸಿದರು ರಾಜ್ಙಪಾಲ ಸತ್ಯಪಾಲ್ ಮಲ್ಲಿಕ್ ಕೇಂದ್ರ ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ಹಾಗೂ ರಾಜ್ಙ ಸರ್ಕಾರದ ಅಧಿಕಾರಿಗಳು ಭದ್ರತಾ ಮತ್ತು ಬೇಹುಗಾರಿಕೆ ಸಂಸ್ವೆಯ ಉನ್ನತ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ರಾಜ್ಯದಲ್ಲಿ ಜಾರಿಗೊಳಿಸಲಾಗುತ್ತಿರುವ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಕುರಿತು ವಿವರವಾದ ಪರಾಮರ್ಶೆ ನಡೆಸಿದರು ಅಲ್ಲದೆ ಅಮಿತ್ ಷಾ ಸರಪಂಚರು ಸೇರಿದಂತೆ ಹಲವು ನಿಯೋಗಗಳನ್ನು ಭೇಟ ಮಾಡಿದರು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಗೃಹ ಸಚಿವರು ಶ್ರೀನಗರದಲ್ಲಿ ಹುತಾತ್ಮ ಪೊಲೀಸ್ ನಿರೀಕ್ಷಕ ಅರ್ಷದ್ ಖಾನ್ ಅವರ ನಿವಾಸಕ್ಕೆ ಭೇಟಿ ನೋಂದ ಕುಂಟುಂಕ್ಕೆ ಸಾಂತ್ವಾನ ತಿಳಿಸಿದರು

ಅವರನ್ನು ಚಿಕಿತ್ಲೆಗಾಗಿ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಲೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದರು ಹವಾಮಾನ ಬದಲಾವಣೆ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳ ಒತ್ತಡಕ್ಕೆ ಭಾರತ ಬಗ್ಗುವುದಿಲ್ಲ ಸಮಸ್ಕೆ ಪರಿಹರಿಸುವಾಗ ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ಭಾರತ ಮುಂದಾಗಲಿದೆ ಎಂದು ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ರಾಜ್ಯಸಭೆಗೆ ಇಂದು ತಿಳಿಸಿದ್ದಾರೆ

ದೇಶದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗಿರುವ ಪರಿಸ್ಥಿತಿ ಹಾಗೂ ಈ ಸಂಬಂಧ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಕುರಿತು ಮಂಡಿಸಲಾದ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸುತ್ತಿದ್ದ ಸಚವರು ಪ್ರಕೃತಿಯನ್ನು ಗೌರವಿಸುವ ಸುಸ್ಕಿರ ಜೀವನ ಶೈಲಿಯ ಮೇಲಿನ ನಂಬಿಕೆ ಹಾಗೂ ತನ್ನದೆ ಆದ ಮೌಲ್ಯಗಳು ಭಾರತ ಹೊಂದಿದೆ ಎಂದು ವಿವರಿಸಿದರು ಹವಾಮಾನ ಬದಲಾವಣೆ ಸಮಸ್ಕೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಸರಣಿ ತ್ರಮಗಳನ್ನು ಸಚಿವರು ವಿವರಿಸಿದರು

ಒಂದು ಪಡಿತರ ಚೀಟ ವ್ಯವಸ್ಥೆ ಜಾರಿಗೊಳಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಹೇಳಿದ್ದಾರೆ ದೇತಾದ್ದಂತ ಅದರಲ್ಲೂ ವಲಸಿಗರು ಸಾರ್ವಜನಿಕ ವಿತರಣ ವ್ಯವಸ್ಥೆಯಲ್ಲಿ ಆಹಾರ ಧಾನ್ವ ಪಡೆಯಲು ಪಡಿತರ ಚೀಟಿಗಳ ರಾಷ್ಟೀಯ ಪೋರ್ಟ್ಬಲಟ ಬಾತರಿಪಡಿಸಲಿದೆ ಎಂದರು ದೆಹಲಿಯಲ್ಲಿಂದು ರಾಜ್ಯ ಆಹಾರ ಕಾರ್ಯದರ್ಶಿಗಳು ಹಾಗೂ ಆಹಾರ ಭದ್ರತೆಗೆ ಸಂಬಂಧಿಸಿದ ಸರ್ಕಾರಿ ಅಧಿಕಾರಿಗಳ ಸಭೆ ಉದ್ದೇಶಿಸಿ ಮಾತನಾಡುತ್ತಿದ್ದರು ನಕಲಿ ಪಡಿತರ ಚೀಟ ಹಾವಳಿ ತಪ್ಪಿಸಲು ರೇಷನ್ ಕಾರ್ಡ್ಗಳ ರಾಷ್ಟೀಯ ಕೇಂದ್ರ ಒಂದನ್ನು ಸೃಷ್ಟಿಸಲು ಸಚಿವಾಲಯ ಆಲೋಚಿಸಿದೆ ಎಂದರು ಶಿಕ್ಷಣ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಮರಾಠ ಸಮುದಾಯದ ಮೀಸಲಾತಿಯ ಸಾಂವಿಧಾನಿಕ ಸಿಂಧುತ್ವವನ್ನು ಬಾಂಬೆ ಹೈಕೋರ್ಟ್ ಇಂದು ಎತ್ತಿಹಿಡಿದಿದೆ

ಆದರೆ ಸರ್ಕಾರದ ಮೀಸಲಾತಿ ನಿರ್ಧಾರವನ್ನು ಅರ್ಜಿದಾರರು ಪ್ರಶ್ನಿಸಿದ್ದು ಸರ್ಕಾರದ ಕ್ರಮ ಸುಪ್ರೀಂಕೋರ್ಟ್ ಅದೇಶವನ್ನು ಉಲ್ಲಂಘಿಸಿದೆ ಎಂದು ವಾದಿಸಿದ್ದರು

ಆದರೆ ಮಹಾರಾಷ್ಟ ರಾಜ್ಲ ಸರ್ಕಾರ ತನ್ನ ಕ್ರಮವನ್ನು ಬಲವಾಗಿ ಸಮರ್ಥಿಸಿಕೊಂಡು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮರಾಠ ಸಮುದಾಯದ ಮೇಲೆತ್ತಲು ಈ ಕ್ರಮಕ್ಕೆಗೊಳ್ಳಲಾಗಿದೆ ಎಂದು ಹೇಳಿತು

ರಾಜ್ಙ ಸಭೆಯಲ್ಲಿ ಈ ಸಂಬಂಧ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ರಮೇಶ್ ಪೋಕ್ರಿಯಾಲ್ ಉಪ ಪ್ರಶ್ನೆಗಳಗೆ ಉತ್ತರಿಸಿ ಇದೊಂದು ಮಹತ್ವದ ವಿಷಯವಾಗಿದ್ದು

ಈ ಸಂಬಂಧ ಸಲಹೆ ಹಾಗೂ ಸೂಚನೆಗಳನ್ನು ಪಡೆಯಲು ಸರ್ಕಾರ ಅಂತಿಮ ದಿನವನ್ನು ವಿಸ್ತರಿಸಲಾಗಿದೆ ಎಂದರು ಇದಕ್ಕೂ ಮುನ್ನ ತೈಣಮೂಲ ಕಾಂಗ್ರೆಸ್ ಸದಸ್ಯ ಡೆರಿಕ್ ಒಬಿರನ್ ವಿಷಯವನ್ನು ಪ್ರಸ್ತಾಪಿಸಿ ಶಿಕ್ಷಣ ನೀತಿ ಕುರಿತಂತೆ ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಮಾಲೋಚಿಸಿಲ್ಲ ಎಂದು ದೂರಿದರು